ನಿರ್ಭಯಾ ಮೇಲಿನ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನಾಲ್ವರು ಅಪರಾಧಿಗಳಿಗೆ ವಿಧಿಸಲಾಗಿರುವ ಮರಣ ದಂಡನೆಯನ್ನು ಸುಪ್ರೀಂಕೋರ್ಟ್ ಇಂದು ಎತ್ತಿ ಹಿಡಿದಿದೆ

ಭಾನುಮತಿ ನೇತೃತ್ವದ ಮೂವರು ನ್ಕಾಯಾಧೀಶರನ್ನೊಳಗೊಂಡ ನ್ಕಾಯಪೀಠ ಒಂದಿನ ತೀರ್ಪನ್ನು ಮರುಪರಿಶೀಲಿಸುವ ಅಗತ್ಯತೆ ತನಗೆ ಕಂಡು ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಅವರಾಧಿ ತನ್ನ ಅರ್ಜಿಯಲ್ಲಿ ಎತ್ತಿರುವ ಎಲ್ಲ ಅಂಶಗಳ ಬಗ್ಗೆ ಸರ್ವೋಜ್ವ ನ್ಯಾಯಾಲಯ ತನ್ನ ಮಹತ್ವದ ತೀರ್ಪನ್ನು ನೀಡುವ ಸಂದರ್ಭದಲ್ಲೇ ಪರಿಶೀಲಿಸಿದೆ ಎಂದು ಹೇಳಿದೆ ಇದಕ್ಕೂ ಮುನ್ನ ಮರುಪರಿಶೀಲನಾ ಅರ್ಜಿಯನ್ನು ವಿರೋಧಿಸಿ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ಶುಷಾರ್ ಮೆಹ್ತಾ ಅಪರಾಧಿ ಬಗ್ಗೆ ಮ್ಟದು ಧೋರಣೆ ಅನುಸರಿಸಲು ಯಾವುದೇ ಕಾರಣಗಳಿಲ್ಲ ಎಂದು ನ್ವಾಯಾಲಯಕ್ಕೆ ತಿಳಿಸಿದರು ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಐದನೇ ಹಾಗೂ ಅಂತಿಮ ಪಂತದ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ ಬಿದ್ದಿದೆ

ಬಿಜೆಪಿ ಕಾಂಗ್ರೆಸ್ ಜೆಎಂಎಂ ಜಾರ್ಖಂಡ್ ವಿಕಾಸ್ ಮೋರ್ಚಾ ಮತ್ತು ಎಜೆಎಸ್ ಯು ಸೇರಿದಂತೆ ವಿವಿಧ ಪಕ್ಷಗಳು ತಮ್ಮ ತಾರಾ ಪ್ರಚಾರಕರ ಮೂಲಕ ಮತದಾರರನ್ನು ಸೆಳೆಯಲು ಅಂತಿಮ ಕಸರತ್ತು ನಡೆಸಿದ್ದಾರೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ದಿಯೋಫರ್ನ ಸಾರತ್ ಎಂಬಲ್ಲಿ ಚುನಾವಣಾ ರ್ಕಾಲಿಯನ್ನುದ್ದೇಶಿಸಿ ಭಾಷಣ ಮಾಡಿದ ಬಿಜೆಪಿ ಕಾರ್ಯಾಧ್ವಕ್ಷ ಜೆಪಿ ನಡ್ವಾತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಹಾಲಿ ಇರುವ ಮೀಸಲಾತಿಗೆ ಯಾವುದೇ ರೀತಿಯಲ್ಲಿ ಕೊಂದರೆಯಾಗದಂತೆ ಓಬಿಸಿಗಳಿಗೆ ಹೆಚ್ಚುವರಿ ಮೀಸಲಾತಿ ಸೌಲಭ್ಯ ಕಲ್ಪಿಸಲು ಸಮಿತಿಯೊಂದನ್ನು ರಚಿಸಲಾಗುವುದೆಂದು ಭರವಸೆ ನೀಡಿದರು ಪಕ್ಷದ ಹಿರಿಯ ಮುಖಂಡ ಮತ್ತು ಕೇಂದ್ರ ಸಚಿವ ಅರ್ಜುನ್ ಮುಂಡಾ ಬಿಜೆಪಿ ಜಾರ್ಖಂಡ್ನಲ್ಲಿ ಮತ್ತೆ ಅಧಿಕಾರ ಹಿಡಿದರೆ ಅಭಿವೃದ್ದಿ ಯೋಜನೆಗಳಿಗೆ ಮತ್ತಷ್ಟು ವೇಗ ನೀಡಲಾಗುವುದೆಂದು ಹೇಳಿದರು ಪಕೂರ್ನಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಜೆಎಂಎಂ ಮತ್ತು ಆರ್ಜೆಡಿ ಮುಖಂಡರೊಂದಿಗೆ ವೇದಿಕೆ ಪಂಚಿಕೊಂಡಿದ್ದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜಾರ್ಖಂಡ್ನ ಜನತೆಗೆ ಬಿಜೆಪಿ ನಾಯಕರು ಸುಳ್ಳು ಭರವಸೆಗಳನ್ನು ನೀಡುತ್ತಿದ್ದಾರೆಂದು ಆರೋಪಿಸಿದರು ರಾಜ್ಯದಲ್ಲಿನ ರಘುಬರ್ದಾಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಬುಡಕಟ್ಟು ಜನಾಂಗದವರು ತಮ್ಮ ಭೂಮಿ ಪಕ್ಕನ್ನು ಕಳೆದುಕೊಂಡಿದ್ದಾರೆಂದು ಅವರು ಟೀಕಿಸಿದರು ಮಹಾಮ್ಮೆತ್ರಿಕೂಟಕ್ಕೆ ಜನತೆ ಬೆಂಬಲಿಸಬೇಕೆಂದು ಜೆಎಂಎಂ ಅಧ್ಯಕ್ಷ ಶಿಬು ಸೊರೆನ್ ಮನವಿ ಮಾಡಿದರು

ಜಾರ್ಖಂಡ್ ವಿಕಾಸ್ ಮೋರ್ಚಾ ಅಧ್ಯಕ್ಷ ಬಾಬುಲಾಲ್ ಮರಾಂಡಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಜಾರ್ಖಂಡ್ನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಒತ್ತು ನೀಡಲಿದೆ ಎಂದು ಭರವಸೆ ನೀಡಿದರು ಕೃತಕಬುದ್ದಿಮತ್ತೆ

ಫ್ಕೂಚರ್ ಸ್ಕಿಲ್ಸ್ ಪ್ರೈಮ್ ಎಂಬ ಕಾರ್ಯಕ್ರಮವನ್ನು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ಕೈಗಾರಿಕಾ ಒಕ್ಕೂಟ ನ್ಯಾಸ್ಕಾಂ ಜಂಟಿಯಾಗಿ ರೂಪಿಸಿವೆ ನವದೆಪಲಿಯಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟಾನಿಕ್ಸ್ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಈ ಯೋಜನೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ ಮತ್ತು ಪ್ರತಿಭೆಗಳಿಗೆ ಡಿಜೆಟಲ್ ಮೌಲ್ಕವನ್ನು ಹೆಚ್ಚಿಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು

ಪೌರಕ್ವ ತಿದ್ದುಪಡಿ ಕಾಯ್ದೆ ಜಾರಿಯಿಂದ ಯಾವುದೇ ಭಾರತೀಯ ಪ್ರಜೆಗಳ ಪೌರತ್ವವನ್ನು ಕಿತ್ತುಕೊಳ್ಳುವುದಿಲ್ಲ ಎಂದು ಕೇಂದ್ರ ಅಲ್ಲಸಂಖ್ಯಾತರ ಕಲ್ಯಾಣ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಹೇಳಿದ್ದಾರೆ ನವದೆಪಲಿಯಲ್ಲಿಂದು ಅಲ್ಲಸಂಖ್ಠಾತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪೌರತ್ವ ನೀಡುವ ಏಕೈಕ ಗುರಿಯನ್ನು ಕಾಯ್ದೆ ಹೊಂದಿದೆ ಯಾರ ಪೌರತ್ವವನ್ನು ಕಸಿದುಕೊಳ್ಳುವುದಿಲ್ಲ ಎಂದು ಸ್ವಷ್ಟಪಡಿಸಿದರು ಕೆಲವು ಪಟ್ಟಭದ್ರ ಶಕ್ತಿಗಳು ಜನರನ್ನು ಕೋಮು ಆಧಾರದ ಮೇರೆಗೆ ವಿಭಜಿಸುವ ರಾಜಕಾರಣ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು ಶಾಂತಿ ಮತ್ತು ಸೌಪಾರ್ದತೆ ಕಾಯ್ದುಕೊಳ್ಳುವ ಮೂಲಕ ಸಾರ್ವಜನಿಕರು ಇಂತಪ ಶಕ್ತಿಗಳನ್ನು ಹಿಮ್ಮೆಟ್ಟಿಸಬೇಕು ಎಂದು ಸಚಿವರು ಮನವಿ ಮಾಡಿದರು ಅಲ್ಲಸಂಖ್ಕಾತರ ಕಲ್ಕಾಣ ಮತ್ತು ಸಬಲೀಕರಣಕ್ಕಾಗಿ ಎನ್ಡಿಎ ಸರ್ಕಾರ ಪಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ನಖ್ವಿ ಹೇಳಿದರು

ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಪಲಿಯಲ್ಲಿಂದು ವಿವಿಧ ರಾಜ್ಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರೊಂದಿಗೆ ಬಜೆಟ್ ಮೂರ್ವ ಸಮಾಲೋಚನಾ ಸಭೆ ನಡೆಸಿದರು ಸಹಕಾರ ಒಕ್ಕೂಟ ಸಿದ್ಲಾಂತವನ್ನು ಕೇಂದ್ರ ಸರ್ಕಾರ ಪಾಲಿಸುತ್ತಿದೆ ಎಂದು ಒತ್ತಿ ಹೇಳಿದ ಕೇಂದ್ರ ಪಣಕಾಸು ಸಚಿವರು ದೇಶದಲ್ಲಿ ಆರ್ಥಿಕ ಪ್ರಗತಿಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿದರು ಮುಂದಿನ ಬಜೆಟ್ನಲ್ಲಿ ಅಳವಡಿಸಬೇಕಾದ ಕಾರ್ಯಕ್ರಮಗಳ ಕುರಿತು ರಾಜ್ಯಗಳು ನೀಡುವ ಸಲಹೆಗಳನ್ನು ಸ್ನಾಗತಿಸುವುದಾಗಿಯೂ ಅವರು ತಿಳಿಸಿದರು ಸರ್ಕಾರಗಳ ಸಲಹೆ ಸೂಚನೆಗಳನ್ನು ಪರಿಶೀಲಿಸಿ ಅವುಗಳ ಅಳವಡಿಕೆ ಕುರಿತು ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು

ಗೋವಾ ಪರಿಯಾಣ ಮದುಚೇರಿ ಮುಖ್ಯಮಂತ್ರಿಗಳು ಅರುಣಾಚಲ ಪ್ರದೇಶ ಬಿಹಾರ ದೆಹಲಿ ತಮಿಳುನಾಡು ಮತ್ತು ್ರಿಮರಾ ರಾಜ್ಜಗಳ ಉಪಮುಖ್ಯಮಂತ್ರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಒಬ್ಬ ಆರೋಪಿಯನ್ನು ಖುಲಾಸೆಗೊಳಿಸಲಾಗಿದೆ ಶಿಕ್ಷೆಯ ಪ್ರಮಾಣವನ್ನು ನ್ವಾಯಾಲಯ ನಂತರ ಪ್ರಕಟಿಸಲಿದೆ

ಕಾರ್ಯನಿಮಿತ್ತ ರಾಷ್ಷ ರಾಜಧಾನಿ ದೆಹಲಿಗೆ ನಾಳೆ ಆಗಮಿಸಲಿರುವ ಮೋರ್ಚುಗೀಸ್ ಪ್ರಧಾನ ಮಂತ್ರಿ ಅಂಟಾನಿಯೋ ಕೋಸ್ಟಾ ಅವರು ನಾಳಿನ ಸಂಘಟನಾ ಸಮಿತಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ಈ ಉದ್ದೇಶಕ್ಕಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ರಾಷ್ಟಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಉಪರಾಷ್ಟಪತಿ ಪ್ರಧಾನಮಂತ್ರಿ ಎಲ್ಲ ರಾಜ್ಗಳ ಮುಖ್ಯಮಂತ್ರಿಗಳು ರಾಜಕೀಯ ರಂಗದ ಪ್ರತಿನಿಧಿಗಳು ಗಾಂಧಿವಾದಿಗಳು ಚಿಂತಕರು ಮತ್ತು ಸಮಾಜದ ವಿವಿಧ ರಂಗಗಳ ಗಣ್ಣರು ಸಮಿತಿಯಲ್ಲಿದ್ದಾರೆ

ಲ್ಲೆಂಗಿಕ ದೌರ್ಜನ್ನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅಪರಾಧ ನ್ನಾಯ ವ್ಯವಸ್ಲೆಯ ಮೌಲ್ಲಮಾಪನ ಮಾಡುವ ಸಂಬಂಧ ಸುಪ್ರೀಂಕೋರ್ಟ್ ಇಂದು ಸ್ವಯಂ ಪ್ರೇರಿತವಾಗಿ ವಿಚಾರಣೆಯನ್ನು ಕ್ಲೆಗೆತ್ತಿಕೊಂಡಿದೆ ಮುಖ್ಯ ನ್ವಾಯಮೂರ್ತಿ ಎಸ್

ಅತ್ನಾಚಾರ ತಡೆ ಕಾನೂನಿನ ವಿವಿಧ ಅಂಶಗಳ ಜಾರಿ ಕುರಿತು ಸಮಗ್ರ ಮಾಹಿತಿ ಮತ್ತು ವಾಸ್ತವ ವರದಿಯನ್ನು ನೀಡುವಂತೆಯೂ ನ್ನಾಯಮೂರ್ತಿಗಳಾದ ಬಿ

ಗವಾಯಿ ಮತ್ತು ಸೂರ್ಯಕಾಂತ್ ಅವರನ್ನೊಳಗೊಂಡ ಪೀಠ ಸೂಚಿಸಿದೆ

ನಂದಕಿಶೋರ್ ಹಿಂದಿಯಲ್ಲಿ ಬರೆದಿರುವ ಕವನ ಸಂಕಲನ ಚಿಲ್ತೆ ಹೂ ಅಪನೇ ಕೊ ಇಂಗ್ಲಿಷ್ನಲ್ಲಿ ಡಾ ಶಶಿತರೂರ್ ಬರೆದಿರುವ ಆ್ಯನ್ ಯೆರಾ ಆಫ್ ಡಾರ್ಕ್ನೆಸ್ ಸೇರಿದಂತೆ ತೆಲಗು ತಮಿಳು ಮಳಯಾಳಂ ಗುಜರಾತಿ ಸಂಸ್ವತ ಬಂಗಾಳಿ ಅಸ್ಸಾಂ ಮತ್ತಿತರ ಭಾಷೆಯ ಕೃತಿಗಳಿಗೆ ಪ್ರಶಸ್ತಿಗಳು ದೊರೆತಿವೆ